ಇದು ಇತ್ತೀಚೆಗೆ ಪವಿತ್ರ ನಂಕಾನಾ ಸಾಹಿಬ್ ಗುರುದ್ನಾರದ ಮೇಲೆ ನಡೆದ ದಾಳಿ ಮತ್ತು ಇನ್ನೂ ಬಗೆಪರಿಯದ ಸಿಖ್ ಬಾಲಕಿಯೊಬ್ಲಳ ಅಪಹರಣ ಬಲವಂತದ ಮತಾಂತರ ಮತ್ತು ವಿವಾಪದ ಫಟನೆಯ ನಂತರ ನಡೆದ ಮತ್ತೊಂದು ಪ್ರಕರಣವಾಗಿದೆ ಇಂಥ ಹೇಯ ಕೃತ್ಲಗಳನ್ನು ಎಸಗುವವರಿಗೆ ಕಠಿಣ ಶಿಕ್ಷೆ ಕೊಡಿಸಲು ಕ್ರಮ ಕೈಗೊಳ್ಳುವಂತೆ ಮತ್ತು ಇಂಥ ಫಟನೆ ನಡೆಯದಂತೆ ತಡೆಯಲು ತುರ್ತು ಕ್ರಮ ಕೈಗೊಳ್ಳುವಂತೆ ಪಾಕಿಸ್ತಾನ ಸರ್ಕಾರಕ್ಕೆ ಭಾರತ ಆಗ್ರಹಿಸಿದೆ ಪಾಕಿಸ್ತಾನವು ಮತ್ತೊಂದು ದೇಶಕ್ಕೆ ಉಪದೇಶ ಮಾಡುವುದನ್ನು ನಿಲ್ಲಿಸಿ ತನ್ನ ದೇಶದಲ್ಲಿನ ಅಲ್ಪಸಂಖ್ಯಾತರ ರಕ್ಷಣೆಗೆ ್ರಮ ಕ್ಷೆಗೊಳ್ಲಬೇಕು ಎಂದು ಭಾರತದ ವಿದೇಶಾಂಗ ವ್ನವಹಾರಗಳ ಸಚಿವಾಲಯ ಹೇಳಿದೆ

ರಮೇಶ್ ಪೊಖ್ರಿಯಾಲ್ ನಿಶಾಂಕ್ ತೀವ್ರವಾಗಿ ಖಂಡಿಸಿದ್ದು ಇದು ದುರಾದ್ಯಪ್ಲಕರ ಮತ್ತು ಗಂಭೀರ ವಿಷಯವಾಗಿದೆ ಎಂದಿದ್ದಾರೆ ಅಲ್ಲದೆ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಸಹನೆ ಮತ್ತು ಶಾಂತಿ ಕಾಪಾಡುವುದರ ಜತೆಗೆ ವಿಶ್ವವಿದ್ಯಾಲಯದ ಘನತೆ ಕಾಪಾಡುವಂತೆ ವಿದ್ಯಾರ್ಥಿಗಳಿಗೆ ಅವರು ಮನವಿ ಮಾಡಿದ್ದಾರೆ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಅನಿಲ್ ದೈಜಾಲ್ ಜೆಎನ್ ಯುನಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಮೇಲಿನ ಹಲ್ಲೆ ತೀವ್ರ ಖಂಡನಾರ್ಹ ಎಂದಿದ್ಲಾರೆ ಈ ಕುರಿತು ಟ್ನೀಟ್ ಮಾಡಿರುವ ಲೆಫ್ಲಿಸೆಂಟ್ ಗವರ್ನರ್ ಕಾನೂನು ಸುವ್ಲವಸ್ಸೆ ಕಾಪಾಡಲು ಮತ್ತು ಹಿಂಸಾಚಾರ ನಡೆಸಿದ ದುಷ್ಕರ್ಮಿಗಳ ವಿರುದ್ದ ಕ್ರಮ ಕೈಗೊಳ್ಳಲು ಜೆಎನ್ ಯು ಆಡಳತದೊಂದಿಗೆ ಸಮನ್ವಯ ಸಾಧಿಸಲು ಸಾಧ್ಯವಿರುವ ಎಲ್ಲ ಅಗತ್ಯ ಕ್ರಮಕ್ಕೆಗೊಳ್ಳುವಂತೆ ದೆಹಲಿ ಪೊಲೀಸರಿಗೆ ನಿರ್ದೇತನ ನೀಡಿದ್ದಾರೆ ಏತನ್ನದ್ದೆ ಈ ಹಿಂಸಾಚಾರ ಘಟನೆಯಲ್ಲಿ ವಿದ್ಲಾರ್ಥಿಗಳು ಗಾಯಗೊಂಡಿರುವುದು ತನಗೆ ಅತೀವ ಸೋವು ಹಾಗೂ ದುಃಖ ಉಂಟು ಮಾಡಿದೆ ಎಂದು ಜೆಎನ್ ಯು ಆಡಳಿತ ಹೇಳಿದೆ ಭಾರತೀಯ ಜನತಾ ಪಕ್ಷ ಕೂಡ ಜೆಎನ್ ಯು ಕ್ಯಾಂಪಸ್ ನಲ್ಲಿ ನಡೆದಿರುವ ಹಿಂಸಾಚಾರವನ್ನು ಟ್ವೀಟ್ ಮೂಲಕ ತೀವ್ರವಾಗಿ ಖಂಡಿಸಿದೆ ಜೆಎನ್ಯುನಲ್ಲಿ ಕಳೆದ ರಾತ್ರಿ ವಿದ್ಯಾರ್ಥಿಗಳ ಎರಡು ಗುಂಪುಗಳ ನಡುವೆ ಫರ್ಷಣೆಗಳು ನಡೆದಿವೆ

ಗಾಯಗೊಂಡವರನ್ನು ಏಮ್ಸ್ ಆಸ್ವತ್ರೆಗೆ ಸೇರಿಸಲಾಗಿದೆ ಪೌರತ್ವ ತಿದ್ದುಪಡಿ ಕಾಯಿದೆಗೆ ದೆಂಬಲ ಕ್ರೋಡೀಕರಿಸಲು ಮತ್ತು ಕಾಯ್ದೆಯ ಕುರಿತು ಜನರಿಗೆ ವಿವರಿಸಲು ಬಿಜೆಪಿ ಹತ್ತು ದಿನಗಳ ರಾಷ್ಟವ್ಯಾಪ್ತಿ ಬ್ಬಹತ್ ಸಂಪರ್ಕ ಅಭಿಯಾನವನ್ನು ಆರಂಭಿಸಿದೆ ಯಾವುದೇ ಧರ್ಮದ ಯಾವುದೇ ಪ್ರದೇಶದ ಯಾವುದೇ ಭಾರತೀಯ ಪ್ರಜೆಗೆ ಪೌರತ್ವ ತಿದ್ದುಪಡಿ ಕಾಯಿದೆಯಿಂದ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಸರ್ಕಾರ ಪುನರುಚ್ಚರಿಸಿದೆ ಪಶ್ಚಿಮ ಬಂಗಾಳದ ಉತ್ತರ ಕೊಲೊತ್ತಾದಲ್ಲಿ ನಿನ್ನೆ ಬಿಜೆಪಿ ರಾಷ್ಷೀಯ ಕಾರ್ಯದರ್ಶಿ ರಾಹುಲ್ಸಿನ್ಹಾ ಪೌರತ್ವ ತಿದ್ದುಪಡಿ ಕಾಯ್ದೆ ಕುರಿತ ಪಕ್ಷದ ಅಭಿಯಾನಕ್ಕೆ ಚಾಲನೆ ನೀಡಿದರು

ಪ್ರದರ್ಶಕರ ಪಾಲ್ಗೊಳ್ಳುವಿಕೆ ಪ್ರದರ್ಶನದ ಪ್ರದೇಶ ಹಾಗೂ ಗಳಿಸಬೇಕಾದ ಆದಾಯದ ದೃಷ್ಷಿಯಿಂದ ಇದು ದೇಶದ ಅತಿದೊಡ್ಡ ರಕ್ಷಣಾ ಪ್ರದರ್ಶನವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ

ತಮಿಳುನಾಡು ಸರ್ಕಾರವು ಎಲ್ಲಾ ಶಾಲೆಗಳಲ್ಲಿ ಸಂಗೀತ ನೃತ್ಯ ಮತ್ತು ಕಲಾ ಶಿಕ್ಷಕರನ್ನು ನೇಮಕ ಮಾಡಲು ನಿರ್ಧರಿಸಿದೆ ಪ್ರಸ್ತಾವಕ್ಷೆ ಸರ್ಕಾರ ಈಗಾಗಲೇ ತಾತ್ವಿಕ ಅನುಮೋದನೆ ನೀಡಿರುವುದಾಗಿ ರಾಜ್ಯ ಸಾಂಸ್ಕೃತಿಕ ಅಭಿವೃದ್ದಿ ಸಚಿವ ಕೆ ಪಾಂಡಿಯರಾಜನ್ ಹೇಳಿದ್ದಾರೆ ತಿರುಚಿಯಲ್ಲಿ ನಿನ್ನೆ ಸಾಂಸೃತಿಕ ಪ್ರಶಸ್ತಿ ಪ್ರದಾನ ಸಮಾರಂಭವೊಂದರಲ್ಲಿ ಅವರು ಮಾತನಾಡುತ್ತಿದ್ದರು ದೇಶದಲ್ಲಿ ಮತ್ತು ವಿದೇಶದಲ್ಲಿ ತಮಿಳು ಭಾಷೆ ಮತ್ತು ಸಂಸ್ಕೃತಿಯಲ್ಲಿ ಕೋರ್ಸ್ ಮತ್ತು ಅಧ್ಯಯನಗಳನ್ನು ನಡೆಸುತ್ತಿರುವ ಎಲ್ಲಾ ಸಾಂಸ್ಪೃತಿಕ ಸಂಸ್ಥೆಗಳ ಗುಣಮಟ್ಟದ ಸೂಚ್ಯಂಕ ಸಿದ್ದಪಡಿಸಲು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂಬ ವಿಷಯವನ್ನು ಪಾಂಡಿಯರಾಜನ್ ತಿಳಿಸಿದರು

ಅಧಿವೇಶನ ನಡೆಯುವ ಅವಧಿ ಕುರಿತು ಇಂದು ನಿರ್ಧರಿಸಲಾಗುತ್ತದೆ

ಮುಂದಿನ ಮೂರು ದಿನಗಳಲ್ಲಿ ಹಿಮಾಚಲ ಪ್ರದೇಶ ಮತ್ತು ಜಮ್ಮ ಮತ್ತು ಕಾತ್ಮೀರದಲ್ಲಿ ಹೊಸದಾಗಿ ಹಿಮ ಹಾಗೂ ಮಳೆ ಸುರಿಯುವ ಸಾಧ್ಯತೆಗಳವೆಯೆಂದು ಹವಾಮಾನ ಇಲಾಖೆ ಮುನ್ಲೂಚನೆ ನೀಡಿದೆ ಹಿಮಾಚಲ ಪ್ರದೇಶದಲ್ಲಿ ಮುಂದಿನ ಎರಡು ದಿನಗಳ ಕಾಲ ಭಾರೀ ಮಳೆ ಹಾಗೂ ಹಿಮಪಾತವಾಗುವ ನಿರೀಕ್ಷೆಯಿದ್ದು ಪವಾಮಾನ ಇಲಾಖೆ ಆರೆಂಜ್ ಮತ್ತು ಯೆಲ್ಲೋ ಅಲರ್ಟ್ ಜಾರಿಗೊಳಿಸಿದೆ ನಿನ್ನೆ ರಾಜ್ಯದ ಕೆಲವು ಕಡೆ ಹಗುರ ಮಳೆ ಮತ್ತು ಹಿಮ ಸುರಿದಿದೆ

ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹೊಸದಾಗಿ ಹಿಮ ಸುರಿಯುವ ಸಾಧ್ಯತೆಗಳು ಹೆಚ್ಚಾಗಿದೆ

ರಾಷ್ಟ ರಾಜಧಾನಿಯಲ್ಲೂ ಮುಂದಿನ ಮೂರುದಿನಗಳಲ್ಲಿ ಹಗುರ ಮಳೆಯಾಗುವ ನಿರೀಕ್ಷೆ ಪಂಜಾಬ್ ಮತ್ತು ಪರಿಯಾಣಾದಲ್ಲೂ ತೀವ್ರ ಚಳಿ ಪರಿಸ್ಹಿತಿ ಮುಂದುವರಿದಿದ್ದು ಪಲವು ಪ್ರದೇಶಗಳಲ್ಲಿ ದಟ್ಟ ಮಂಜು ಕವಿದಿದೆ

ಇನ್ನು ಮುಂದೆ ಅದರ ಪುಷ್ಟೀಕರಣ ಸಾಮರ್ಥ್ಯ ಪುಷ್ಟೀಕರಣದ ಮಟ್ಟ ಮತ್ತು ಪುಷ್ಟೀಕರಿಸಿದ ವಸ್ತುಗಳ ಸಂಗ್ರಹ ಅಥವಾ ಸಂಶೋಧನೆ ಮತ್ತು ಅಭಿವೃದ್ದಿಯ ಮೇಲಿನ ಮಿತಿಗಳನ್ನು ಗಮನಿಸುವುದಿಲ್ಲ ಎಂದು ತೆಹ್ರಾನ್ ಹೇಳಿದೆ

ತೆಹ್ರಾನ್ ನಲ್ಲಿ ಇರಾನಿನ ಸಂಪುಟ ಸಭೆಯ ನಂತರ ಈ ತೀರ್ಮಾನ ಕೈಗೊಳ್ದಲಾಗಿದೆ ಅರಬ್ ಲೀಗ್ ಪ್ರಧಾನ ಕಾರ್ಯದರ್ಶಿ ಅಷ್ಣದ್ ಅಬೌಲ್ ಫೀತ್ ಇರಾಕ್ ಮತ್ತು ಅರಬ್ ಪ್ರಾಂತ್ನದಲ್ಲಿನ ಬೆಳವಣಿಗೆಗಳ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿದ್ದು ಶಾಂತಿ ಕಾಪಾಡುವಂತೆ ಕರೆ ನೀಡಿದ್ದಾರೆ ಈ ಕುರಿತು ಪ್ರಕಟಣೆ ಬಿಡುಗಡೆ ಮಾಡಿರುವ ಅವರು ಈ ಪ್ರದೇಶದಲ್ಲಿ ಶಾಂತಿಯ ಅವಶ್ಯಕತೆ ಇದಿಯೇ ಹೊರತು ಫರ್ಷಣೆಗೆ ಉತ್ತೇಜನ ನೀಡುವುದಲ್ಲ ಎಂದಿದ್ದಾರೆ ಅರಬ್ ಒಕ್ಕೂಟವು ಆಫ್ರಿಕನ್ ಮತ್ತು ಏಷ್ಲನ್ ದೇಶಗಳೊಂದಿಗೆ ಈ ಕುರಿತು ಮಾತುಕತೆ ನಡೆಸುತ್ತಿದೆ ತಮಿಳುನಾಡು ಮುಖ್ಯಮಂತ್ರಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಸುಡಾನ್ ನ ಅಗ್ನಿ ಅವಘಡದಲ್ಲಿ ಮೃತಪಟ್ಟ ಮೂರು ಕುಟುಂಬಗಳಿಗೆ ತಲಾ ಮೂರು ಲಕ್ಷ ರೂಪಾಯಿ ನಷ್ಷ ಪರಿಹಾರ ಘೋಷಿಸಿದ್ದಾರೆ ಮೃತಪಟ್ಟವರನ್ನು ಕಡಲೂರು ಮತ್ತು ನಾಗಪಟ್ಟಣಂನ ಡೆಲ್ಲಾ ಜಿಲ್ಲೆಯವರೆಂದು ಗುರುತಿಸಲಾಗಿದೆ